ಮತ್ತು ಅದು ದ್ವಿಪಕ್ಷೀಯವಾದ ಚರ್ಚೆಯಷ್ಲೇ ಆಗಿರುತ್ತದೆ ಎಂದು ಭಾರತ ಸ್ಪಷ್ಟನೆ ಸುಪ್ರೀಂಕೋರ್ಟ್ ತೀರ್ಪು ಹೊರಬಿದ್ದ ಕೆಲವೇ ಗಂಟಗಳಲ್ಲಿ ಉನ್ನಾವ್ ಅತ್ನಾಚಾರ

ಥಾಯ್ಲ್ಯಾಂಡ್ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಪ್ ನಲ್ಲಿಂದು ಶ್ ಜಪಾನ್ನ ಕಂಠಾ ಸುನಿಯಮಾರನ್ನು ಎದುರಿಸಲಿರುವ ಬಿ ಸಾಯಿ ಪ್ರಣೀತ್

ಈ ಮಸೂದೆಯನ್ನು ಪುನಹ ಲೋಕಸಭೆಗೆ ಅನುಮೋದನೆಗಾಗಿ ಕಳುಹಿಸಲಾಗುವುದು

ರಾಜ್ಯಸಭೆಯಲ್ಲಿ ಮಸೂದೆ ಕುರಿತ ಚರ್ಚೆಗೆ ಉತ್ತರ ನೀಡಿದ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ದೇಶದ ವೈದ್ಯಕೀಯ ಶಿಕ್ಷಣಕ್ಕೆ ಈ ಮಸೂದೆ ಪ್ರಮುಖ ಸುಧಾರಣೆ ತರಲಿದೆ ಎಂದು ತಿಳಿಸಿದರು

ಎಂ

ಸರ್ಕಾರ ರಾಷ್ರೀಯ ವೈದ್ಯಕೀಯ ಯೋಗಕ್ಕೆ ಕೇವಲ ಸಲಹೆ ಮಾತ್ರವೇ ನೀಡುತ್ತದೆ ಎಂದು ಮಸೂದೆ ಕುರಿತಂತೆ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ನೀತಿ ಆಯೋಗದ ಸದಸ್ಯ ಡಾ

ಪಾಲ್ ತಿಳಿಸಿದ್ದಾರೆ ಒಂದು ರಾಷ್ಟ್ರ ಒಂದು ಎಕ್ಸಿಟ್ ಪರೀಕ್ಷೆಯು ಆರೋಗ್ಯ ವೃತ್ತಿಪರರ ಗುಣಮಟ್ಟದ ಖಾತ್ರಿ ಒದಗಿಸುತ್ತದೆ ಮತ್ತು ವೈದ್ಯಕೀಯ ವೃತ್ತಿಯಲ್ಲಿ ಜರಡಿಯ ರೀತಿಯಲ್ಲಿ ಕಾರ್ಯ ನಿರ್ವಹಿಸುತ್ತದೆ ಎಂದೂ ಅವರು ತಿಳಿಸಿದ್ದಾರೆ

ರಾಜ್ಯಸಭೆ ಈ ಎಲ್ಲ ಮಸೂದೆಗಳಿಗೆ ಈಗಾಗಲೇ ತನ್ನ ಅನುಮೋದನೆ ನೀದಿತ್ತು

ಮಕ್ಕಳ ಅಶ್ಲೀಲ ಚಿತ್ರಗಳನ್ನು ನಿಗ್ರಹಿಸುತ್ತದೆ ಮಸೂದೆಯು ಮಕ್ಕಳನ್ನು ಅಶ್ಲೀಲ ಚಿತ್ರಗಳಿಗಾಗಿ ಬಳಸಿಕೊಳ್ಳುವವರಿಗೆ ಐದು ವರ್ಷಗಳವರೆಗೆ ಕಾರಾಗೃಹವಾಸ ಮತ್ತು ದಂಡವನ್ನು ವಿಧಿಸಲು ಅವಕಾಶ ಕಲ್ಪಿಸುತ್ತದೆ

ಮಧ್ಯಸ್ಥಿಕೆ ಸಂಧಾನ ಸಮಾಲೋಚನೆ ಮತ್ತು ಇತರ ಪರ್ಯಾಯ ವಿವಾದ ಪರಿಹಾರ ವ್ಯವಸ್ಥೆಗಳಿಗಾಗಿ ಸ್ವತಂತ್ರವಾದ ಭಾರತೀಯ ಮಧ್ಯಸ್ಥಿಕೆ ಮಂಡಳಿ ಸ್ಥಾಪನೆಗೂ ಅದು ಅನುವು ಮಾದಿಕೊಡುತ್ತದೆ

ಕಾಶ್ಮೀರ ವಿಚಾರದಲ್ಲಿ ಯಾವುದೇ ಚರ್ಚೆ ಅವಶ್ಯವೆನಿಸಿದಲ್ಲಿ ಅದು ಪಾಕಿಸ್ತಾನದೊಂದಿಗೆ ಮಾತ್ರ ಮತ್ತು ಅದು ದ್ವಿಪಕ್ಷೀಯ ಮಾತುಕತೆ ಆಗಿರುತ್ತದೆ ಎಂದು ಭಾರತ ಹೇಳಿದೆ ಕಾಶ್ಮೀರ ವಿಚಾರದಲ್ಲಿ ತಾವು ಮಧ್ಯಸ್ಥಿಕೆ ವಹಿಸಲು ಸಿದ್ಧ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀಡಿದ ಒಂದು ದಿನದ ಬಳಿಕ ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಎಸ್ ಜೈಶಂಕರ್ ಈ ವಿಷಯವನ್ನು ಅಮೆರಿಕದ ವಿದೇಶಾಂಗ ಸಚಿವ ಮೈಕ್ ಪಾಂಪಿಯೋಗೆ ಥೈಲ್ಯಾಂಡ್ ನಲ್ಲಿಂದು ಸ್ಪಡ್ವಪಡಿಸಿದ್ದಾರೆ

ಕಾಶ್ಮೀರ ವಿಷಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಧ್ಯಸ್ಠಿಕೆ ವಹಿಸಲು ಸಿದ್ದ ಎಂದು ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿವಾದಾತ್ಮಕ ಹೇಳಿಕೆ ನೀಡಿದ ತರುವಾಯ ಎರಡು ರಾಷ್ತ್ರಗಳ ವಿದೇಶಾಂಗ ಸಚಿವರುಗಳ ನಡುವೆ ನಡೆದ ಪ್ರಥಮ ಭೇಟಿ ಇದಾಗಿದೆ

ಪ್ರಕರಣದ ವಿಚಾರಣೆ ಇಂದೂ ಮುಂದುವರಿಯಲಿದ್ದು ಈ ವೇಳೆ ರಾಯಬರೇಲಿ ಕಾರಾಗೃಹದಲ್ಲಿ ಇರಿಸಲಾಗಿರುವ ಸಂತ್ರಸ್ತೆಯ ಬಂಧುವನ್ನು ರಾಜ್ಯ ರಾಜಧಾನಿಯ ಕಾರಾಗ್ಬಹಕ್ಕೆ ಸ್ಥಳಾಂತರಿಸಬೇಕು ಎಂಬ ಅರ್ಜಿಯ ವಿಚಾರಣೆಯನ್ನು ನಡೆಸಲಿದೆ ಈ ಮಧ್ಯೆ ಭಾನುವಾರದ ರಸ್ತೆ ಅಪಘಾತದಲ್ಲಿ ಆತನ ಪತ್ನಿ ನಿಧನ ಹೊಂದಿದ್ದರು

ವಾಣಿಜ್ಯ ಒಪ್ಪಂದದ ವಿಚಾರದಲ್ಲಿ ಚೀನಾ ಗಂಭೀರವಾಗಿಲ್ಲ ಅದು ಅಮೆರಿಕದ ಕೃಷಿ ಉತ್ವನ್ನಗಳನ್ನು ಹೆಚ್ಚಾಗಿ ಖರೀದಿಸುವ ತನ್ನ ಭರವಸೆಯಲ್ಲೂ ವಿಫಲವಾಗಿದೆ ಎಂದು ಅಮೆರಿಕಾ ಅಧ್ಯಕ್ಷರು ಆರೋಪಿಸಿದ್ದಾರೆ

ಅಮೆರಿಕದ ವಾಣಿಜ್ಯ ಪ್ರತಿನಿಧಿ ರಾಬರ್ಟ್ ಲೈಟ್ ಜೈಜರ್ ಮತ್ತು ಖಜಾನೆ ಕಾರ್ಯದರ್ಶಿ ಸ್ವೀವನ್ ಮ್ಯೂಚಿನ್ ಅವರು ಚೀನಾದೊಂದಿಗಿನ ಎರಡು ದಿನಗಳ ಇತ್ತೀಚಿನ ವ್ಯಾಪಾರ ಮಾತುಕತೆಗಳ ನಂತರ ಶಾಂಘೈನಿಂದ ಮರಳಿದೆ ಒಂದು ದಿನದ ತರುವಾಯ ಈ ಪ್ರಕಟಣೆ ಹೊರಬಿದ್ದಿದೆ

ನಿನ್ನೆ ಕೊನಾಕ್ರಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ರಾಷ್ಟ್ರಪತಿಗಳಿಗೆ ಗಿನಿಯಾ ರಾಷ್ಟ್ರಾಧ್ಯಕ್ಷ ಗಿನಿಯಾ ಆಲ್ವಾ ಕಾಂಡೆ ಮತ್ತು ಭಾರತೀಯ ರಾಯಭಾರಿ ಕಛೇರಿ ಅಧಿಕಾರಿಗಳಿಂದ ಆತ್ಮೀಯ ಸ್ವಾಗತ ಕೋರಲಾಯಿತು ಗಿನಿಯಾ ಅಂಟ್ಲಾಂಟಿಕ್ ಮಹಾಸಾಗರದ ತಟದಲ್ಲಿರುವ ಪಶ್ಚಿಮ ಅಫ್ರಿಕಾ ಖಂಡದ ನೈರುತ್ಯ ಉಷ್ಣವಲಯದ ಅಭಿವೃದ್ದಿಶೀಲ ರಾಷ್ಟವಾಗಿದೆ ಗಿನಿಯಾ ದೇಶಕ್ಕೆ ಭಾರತದ ರಾಷ್ಟ ಪತಿಯೊಬ್ಬರ ಪ್ರಥಮ ಭೇಟಿ ಇದಾಗಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ರಾಷ್ಟ ಪತಿಗಳು ಇಂದು ಅಲ್ಲಿಯ ರಾಷ್ಟ್ರಾಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದಾರೆ ಈ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ಹಲವು ಜ್ಞಾಪನಾ ಪತ್ರಗಳು ಮತ್ತು ಒಪ್ಪಂದಗಳಿಗೆ ಸಹಿ ಹಾಕಲಾಗುತ್ತದೆ ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿ ಕೋವಿಂದ್ ಅವರಿಗೆ ಅಲ್ಲಿಯ ಸರ್ವೋನ್ನತ ರಾಷ್ಟೀಯ ಗೌರವವನ್ನು ಪ್ರದಾನ ಮಾಡಲಾಗುತ್ತದೆ ನಾಳೆ ರಾಮನಾಥ್ ಕೋವಿಂದ್ ಅವರು ಆ ದೇಶದಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯವನ್ನು ಭೇಟಿಯಾಗಲಿದ್ದಾರೆ ಅಯೋಧ್ಯೆ ಜಮೀನು ಮಾಲಿಕತ್ವ ವಿವಾದದ ಬಗ್ಗೆ ಸಂಧಾನಕಾರರು ನಿನ್ನೆ ಸಲ್ಲಿಸಿರುವ ವರದಿಯ ಬಗ್ಗೆ ಸುಪ್ರೀಂಕೋರ್ಟ್ ಇಂದು ಪರಿಶೀಲಿಸಲಿದೆ ವಿವಾದದ ಶೀಫ್ರ ಇತ್ಯರ್ಥಕ್ಕಾಗಿ ನೇಮಿಸಲಾಗಿದ್ದ ಮೂವರು ಸದಸ್ಯರ ಸಮಿತಿ ಮುಚ್ಚಿದ ಲಕೋಟೆಯಲ್ಲಿ ನಿನ್ನೆ ತನ್ನ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿತು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ಪೀಠ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿದೆ

ನ್ಯಾಯಮೂರ್ತಿಗಳಾದ ಎಸ್

ಚಂದ್ರಚೂಡ್ ಅಶೋಕ್ ಭೂಷಣ್ ಮತ್ತು ಎಸ್ ಅಬ್ದುಲ್ ನಜೀರ್ ಅವರನ್ನು ಸದಸ್ಯರನ್ನಾಗಿ ಒಳಗೊಂಡಿರುವ ಈ ನ್ಯಾಯಪೀಠ ಪ್ರಕರಣದ ಬಗ್ಗೆ ವಿಚಾರಣೆ ಅಗತ್ಯವಿದೆಯೇ ಎಂದು ಇಂದು ನಿರ್ಧರಿಸುವುದಾಗಿ ತಿಳಿಸಿತ್ತು